ಈಟ್ ಸ್ನಾರ್ಟ್ಸಿಟಿ ಮತ್ತು ಟ್ರಾನ್ಸ್ಮೋರ್ಟ್ ಫಾರ್ ಆಲ್ ಜಾಲೆಂಜ್ಗೆ ಕೇಂದ್ರ ಸಚಿವ ಪರ್ದೀಪ್ ಸಿಂಗ್ ಮರಿ ಚಾಲನೆ ಭವಿಷ್ಟದ ಸವಾಲುಗಳನ್ನು ಎದುರಿಸಲು ಸಾಮರ್ಥ್ಯ ವ್ವದ್ದಿಗೆ ಧೀರ್ಘಾವಧಿ ಯೋಜನೆ ಮತ್ತು ತಂತ್ರ ರೂಪಿಸುವಂತೆ ಭಾರತೀಯ ವಾಯುಪಡೆ ಐಎಎಫ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೂಜನೆ ನೀಡಿದ್ದಾರೆ ನವದೆಪಲಿಯಲ್ಲಿಂದು ಭಾರತೀಯ ವಾಯುಪಡೆ ಕಮಾಂಡರ್ಗಳ ದ್ವೈವಾರ್ಷಿಕ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು ಭವಿಷ್ಕಕ್ಷಾಗಿ ಬದಲಾವಣೆಯತ್ತ ಐಎಎಫ್ ಗಮನಹರಿಸಿದೆ ಎಂದು ಶ್ಲಾಘಿಸಿದರು ಮೂರ್ವ ಲಡಾಖ್ನಲ್ಲಿನ ದಿಢೀರ್ ಬೆಳವಣಿಗೆಗಳಿಗೆ ವಾಯುಪಡೆ ಸಮಯಕ್ಷೆ ಸರಿಯಾಗಿ ತಕ್ಷ ಪ್ರತ್ಯುತ್ತರ ನೀಡಿದೆ ಎಂದು ರಾಜನಾಥ್ ಸಿಂಗ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಬದಲಾಗುತ್ತಿರುವ ಅಂತಾರಾಷ್ಷೀಯ ಭೌಗೋಳಿಕ ರಾಜಕೀಯ ಕುರಿತು ಪ್ರಸ್ತಾಪಿಸಿದ ಅವರು ಬದಲಾದ ಯುದ್ದ ಪರಿಕಲ್ಲನೆ ಇದೀಗ ಮುಂದುವರೆದ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಒಳಗೊಂಡಿದ್ದು ಈ ನಿಟ್ಟನಲ್ಲಿ ಐಎಎಫ್ ಸನ್ನದ್ಗವಾಗಬೇಕಿದೆ ಎಂದು ಸಚಿವರು ಕಿವಿಮಾತು ಹೇಳಿದರು ಜಲಜನಕ ಪರಿಸರ ವ್ಯವಸ್ಥೆ ರೂಪಿಸುವತ್ತ ಭಾರತ ಎದುರು ನೋಡುತ್ತಿದೆ ಎಂದು ವೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ

ಇದಕ್ಕೆ ಮೂರಕವಾಗಿ ಇತ್ತೀಚೆಗೆ ಕೇಂದ್ರ ಬಜೆಟ್ನಲ್ಲಿ ರಾಷ್ಷೀಯ ಜಲಜನಕ ಅಭಿಯಾನ ಘೋಷಿಸಲಾಗಿತ್ತು ತಂತ್ರಜ್ಞಾನ ಮುಂದುವರಿದಂತೆ ಸಾರಿಗೆ ಇಂಧನವಾಗಿ ಮತ್ತು ಕೈಗಾರಿಕಾ ಸಂಸ್ಕರಣಾಗಾರಗಳಲ್ಲಿ ಬಳಕೆಗೆ ಸಂಕುಚಿತ ನೈಸರ್ಗಿಕ ಅನಿಲದ ಜೊತೆಗೆ ಜಲಜನಕ ಬಳಸುವ ಬಗ್ಗೆ ಭಾರತ ಪ್ರಾಯೋಗಿಕ ಕ್ರಮಕ್ಟೆಗೊಂಡಿದೆ ಎಂದು ಸಚಿವರು ವಿವರಿಸಿದರು

ಇದನ್ನು ಮುಂದಿನ ದಿನಗಳಲ್ಲಿ ಪ್ರಮುಖ ನಗರಗಳಿಗೆ ವಿಸ್ತರಿಸುವ ಚಿಂತನೆ ಇದೆ ಎಂದು ಪ್ರಧಾನ್ ತಿಳಿಸಿದ್ದಾರೆ ದೇಶದಲ್ಲಿ ಪೆಚ್ಚುತ್ತಿರುವ ವೈದ್ಯಕೀಯ ಆಮ್ಲಜನಕದ ಬೇಡಿಕೆಯನ್ನು ಗಮನಿಸಿರುವ ಸರ್ಕಾರ ಅಗತ್ಯ ಪ್ರಮಾಣದ ಆಮ್ಲಜನಕ ದಾಸ್ತಾನು ಲಭ್ಯವಿರುವಂತೆ ಕ್ರಮ ಕ್ಲೆಗೊಳ್ಳುವುದಾಗಿ ಭರವಸೆ ನೀಡಿದೆ

ಇದನ್ನು ಮತ್ತಷ್ಟು ಪೆಚ್ಚಿಸಲಾಗುವುದು ಎಂದು ಇಲಾಖೆ ತಿಳಿಸಿದೆ ಬೇಡಿಕೆ ಪೆಚ್ಚುತ್ತಿರುವ ಕಾರಣ ವೈದ್ಯಕೀಯ ಆಮ್ಲಜನಕ ವ್ಯರ್ಥವಾಗದಂತೆ ರಾಜ್ಲಗಳು ಖಾತ್ರಿ ಪಡಿಸಿಕೊಳ್ಳಬೇಕು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಅಗತ್ವಕ್ಷನುಗುಣವಾಗಿ ಉಕ್ಕು ಸ್ಮಾವರಗಳಲ್ಲಿರುವ ಪೆಚ್ಚುವರಿ ಆಮ್ಲಜನವನ್ನು ಬಳಕೆ ಮಾಡಿಕೊಳ್ಳಲು ಅನುಮತಿ ನೀಡುವುದಾಗಿ ಸರ್ಕಾರ ತಿಳಿಸಿದೆ ಜಿಲ್ಲೆಗಳಿಗೆ ಆಮ್ಲಜನಕದ ಕೊರತೆ ಉಂಟಾಗದಂತೆ ರಾಜ್ಯಗಳು ನಿಯಂತ್ರಣ ಕೊರಡಿಗಳನ್ನು ತೆರೆಯುವಂತೆ ಕೇಂದ್ರ ಸಲಹೆ ನೀಡಿದೆ ಪೆಚ್ಚು ಸಾಂಕ್ರಾಮಿಕ ಬಾಧಿತ ರಾಜ್ಯಗಳಿಗೆ ಆದ್ಯಕೆ ನೀಡಿ ವೈದ್ಯಕೀಯ ಆಮ್ಲಜನಕದ ಪೂರೈಕೆಗೆ ಸರ್ಕಾರ ಕ್ರಮ ಕ್ಕೆಗೊಂಡಿದೆ ಉತ್ತಾದಕರು ರಾಜ್ಯಗಳು ಹಾಗೂ ಇತರ ಶೇರುದಾರರೊಂದಿಗೆ ಚರ್ಚಿಸಿ ವೈದ್ಯಕೀಯ ಆಮ್ಲಜನಕದ ಉತ್ತಾದನೆ ಪೆಜ್ಞಳಕ್ಕೆ ಉಕ್ಕು ಸ್ಲಾವರಗಳ ಹೆಚ್ಚುವರಿ ಆಮ್ಲಜನಕದ ಬಳಕೆಗೆ ಹಾಗೂ ದಾಸ್ತಾನಿಗೆ ಅನುಗುಣವಾಗಿ ಮಹಾರಾಷ್ಲ ಗುಜರಾತ್ ಮಧ್ಯಪ್ರದೇಶ ಉತ್ತರಪ್ರದೇಶ ದೆಪಲಿಯಂತಪ ರಾಜ್ಯಗಳ ಅಗತ್ಯತೆಯನ್ನು ಸರಿದೂಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ

ಭೋಪಾಲ್ ಇಂದೋರ್ ಗ್ವಾಲಿಯರ್ ಮತ್ತು ಖಂಡ್ವಾಗಳಲ್ಲಿ ಸೋಂಕು ಪ್ರಕರಣಗಳು ಹೆಜ್ಜಾಗಿ ವರದಿಯಾಗಿವೆ

ಈ ಎಲ್ಲಾ ಕ್ಷೇತ್ರಗಳಿಗೆ ಇದೇ ಶನಿವಾರ ಮತದಾನ ನಡೆಯಲಿದೆ ಕಾಂಗ್ರೆಸ್ ಅಭ್ಯರ್ಥಿ ಅಜಿತ್ ಮಂಗರಾಜ್ ನಿಧನದ ಹಿನ್ನೆಲೆಯಲ್ಲಿ ಒಡಿಶಾದಲ್ಲಿ ಪಿಪಿಲಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮುಂದೂಡ್ವಟ್ಟಿದೆ

ಬಿಜೆಪಿಯಿಂದ ದಿವಂಗತ ಸುರೇಶ್ ಅಂಗಡಿ ಅವರ ಪತ್ನಿ ಮಂಗಳಾ ಅಂಗಡಿ ಕಣದಲ್ಲಿದ್ದರೆ ಕಾಂಗ್ರೆಸ್ ಕಾರ್ಯಕಾರಿ ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಸ್ವರ್ಧಿಸಿದ್ದಾರೆ

ಈಟ್ ಸ್ಮಾರ್ಟ್ಸಿಟಿ ಮತ್ತು ಟ್ರಾನ್ಸ್ಮೋರ್ಟ್ ಫಾರ್ ಆಲ್ ಸವಾಲಿಗೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಪರ್ದೀಪ್ ಸಿಂಗ್ ಮರಿ ಇಂದು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ನಗರ ಯೋಜನೆ ಮತ್ತು ಅಭಿವೃದ್ಧಿಯಲ್ಲಿ ಆಪಾರ ವ್ಯವಸ್ಥೆ ಸೇರ್ಪಡೆ ಮಾಡುವ ಪರಿಕಲ್ಪನೆಗೆ ಈ ಈಟ್ ಸ್ಮಾರ್ಟ್ಸಿಟಿ ಸವಾಲು ಅವಕಾಶ ಒದಗಿಸಿದೆ ಎಂದರು ಈ ಅಭಿಯಾನ ನಗರ ಜನರು ಆರೋಗ್ಯಕರವಾಗಿರಲು ಸರಿಯಾದ ಆಹಾರದ ಆಯ್ಕಿಗೆ ನೆನಮ ಮಾಡಿ ಕೊಡುತ್ತದೆ

ಟ್ರಾನ್ಸೋರ್ಟ್ ಫಾರ್ ಆಲ್ ಸವಾಲು ಎಲ್ಲಾ ನಾಗರಿಕರ ಅಗತ್ಯಗಳಿಗೆ ತಕ್ಕಂತೆ ಸಮೂಪ ಸಾರಿಗೆ ಸುಧಾರಿಸಲು ಪರಿಹಾರ ಕಂಡುಕೊಳ್ಳುವ ನಗರಗಳನ್ನು ಸಂಪರ್ಕಿಸುವ ಗುರಿ ಹೊಂದಿದೆ ಕೋವಿಡ್ ಬಿಕ್ಟ್ಟನಿಂದ ಅತಿ ಹೆಚ್ಚು ಬಾಧಿತವಾಗಿರುವುದು ಸಾರಿಗೆ ವಲಯ ಎಲ್ಲರಿಗೂ ಸಾರಿಗೆ ಡಿಜಿಟಲ್ ನಾವಿನ್ಯತಾ ಸವಾಲು ಈ ಬಿಕ್ಕಟ್ಟನಿಂದ ಹೊರಬರಲು ನೆರವಾಗಲಿದೆ ಎಂದು ಮರಿ ಆಶಯ ವ್ಯಕ್ತಪಡಿಸಿದರು ಸ್ವಾವಲಂಬಿಯಾಗುವಂತಪ ಶಿಕ್ಷಣ ನೀಡುವ ಅಗತ್ಯದ ಬಗ್ಗೆ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ನಿಶಾಂಕ್ ಪೋಬ್ರಿಯಾಲ್ ಒತ್ತಿ ಹೇಳಿದ್ದಾರೆ

ಔದ್ಯೋಗಿಕ ಕೌಶಲ್ತ ಶಿಕ್ಷಣ ಸಹಿತ ಕಲಿಕೆಯ ಮೂಲಕ ಶಿಕ್ಷಣ ವ್ಯವಸ್ಥೆಯಲ್ಲಿ ರಚನಾತ್ಮಕ ಬದಲಾವಣೆ ತರಲು ಹೊಸ ಶಿಕ್ಷಣ ನೀತಿ ಆದ್ಯತೆಯ ನೀಡಿದೆ ಎಂದು ಸಚಿವರು ವಿವರಿಸಿದರು ದೇಶದ ಅಗತ್ತಕ್ಕೆ ತಕ್ಕಂತೆ ವಿದ್ಯೆ ಮಾತ್ರವಲ್ಲದೇ ಉದ್ಯೋಗ ಕೂಡ ಸಿಗುವಂತೆ ವಿಶ್ವವಿದ್ಯಾಲಯಗಳು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಠ್ಕ ಕ್ರಮಗಳನ್ನು ಪರಿಷ್ಠರಿಸುವಂತೆ ಪೋಖಿಯಾಲ್ ಸಲಹೆ ನೀಡಿದರು ದ್ವೀಪರಾಷ್ಟ ಹೈಟಿಯಲ್ಲಿ ಮುಂದಿನ ವರ್ಷದ ಸಾರ್ವತ್ರಿಕ ಚುನಾವಣೆಗೆ ಸಿದ್ಧಕೆ ನಡೆಯುತ್ತಿರುವಾಗಲೇ ವ್ವಾಪಕ ಪತ್ಯೆಗಳು ಮತ್ತು ಅವಹರಣಗಳ ಘಟನೆಗಳ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರಧಾನಿ ಜೋಸೆಫ್ ಜೌತೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ